ವಲ್ಲಾದ್ ಜಿಲ್ಲೆಯ ಜುಜ್ವಾ ಗ್ರಾಮದಲ್ಲಿ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಲಿರುವ ಅವರು ಪ್ರಧಾನಮಂತ್ರಿ ಅವಾಸ್ ಯೋಜನೆಯಡಿಯಲ್ಲಿ ನಿರ್ಮಿಸಿರುವ ಮನೆಗಳ ಕೀಲಿ ಕೈಯನ್ನು ಫಲಾನುಭವಿಗಳಿಗೆ ಹಸ್ತಾಂತರಿಸುವ ಮೂಲಕ ಇ ಗೃಹಪ್ರವೇಶಕ್ಕೆ ಅಧಿಕೃತವಾಗಿ ಚಾಲನೆ ನೀಡಲಿದ್ದಾರೆ ಈ ಯೋಜನೆಯಡಿ ಗುಜರಾತ್ನಲ್ಲಿ ಒಂದು ಲಕ್ಷ ಮನೆಗಳನ್ನು ನಿರ್ಮಾಣ ಮಾಡಲಾಗಿದೆ

ದಕ್ಷಿಣ ಗುಜರಾತ್ನ ವಲ್ಲಾದ್ ಜಿಲ್ಲೆಯ ವಲ್ಲಾದ್ ನೌಸಾರಿ ತಾಪಿ ಸೂರತ್ ಸೇರಿದಂತೆ ಪಲವಡೆ ಸಾರ್ವಜನಿಕ ಸಭೆಯನ್ನುದ್ದೇತಿಸಿ ಮಾತನಾಡಲಿದ್ದಾರೆ ಈ ವೇಳೆ ದೀನ್ ದಯಾಳ್ ಉಪಾಧ್ವಾಯ ಗ್ರಾಮೀಣ ಕೌಶಲ ವಿಕಾಸ ಯೋಜನೆ ಮುಖ್ಯಮಂತ್ರಿ ಗ್ರಾಮೋದಯ ಯೋಜನೆ ಹಾಗೂ ರಾಷ್ಷೀಯ ಗ್ರಾಮೀಣ ಜೀವನ ತ್ರಮ ಮಿಷನ್ ಯೋಜನೆಯಡಿ ಉದ್ಯೋಗಕ್ಕೆ ಆಯ್ಲೆಯಾದ ಫಲಾನುಭವಿಗಳಿಗೆ ನೇಮಕಾತಿ ಪತ್ರ ಮತ್ತು ಮಹಿಳಾ ಬ್ಲಾಂಕ್ನ ಸಿಬ್ಲಂದಿಗಳಿಗೆ ಮಿನಿ ಎಟಿಎಂಗಳನ್ನು ಪ್ರಧಾನಮಂತ್ರಿ ವಿತರಿಸಲಿದ್ದಾರೆ ಜುನಾಗಡ್ನಲ್ಲಿ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡಿದ ಬಳಿಕೆ ಗಾಂಧಿನಗರದಲ್ಲಿರುವ ಗುಜರಾತ್ನ ವಿಧಿವಿಜ್ಞಾನಗಳ ವಿಶ್ವವಿದ್ಕಾಲಯಗಳ ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ ಗಾಂಧಿನಗರದಲ್ಲಿ ಸೋಮನಾಥ್ ಟ್ರಸ್ಟ್ ಸಭೆಯಲ್ಲಿ ಪಾಲ್ಗೊಂಡು ದೆಹಲಿಗೆ ವಾಪಸಾಗಲಿದ್ದಾರೆ

ಭೂಪಾಲ್ ವಿಧಿಶಾ ರೈಸನ್ ಝಬುವಾ ಮಂಡಸ್ಲಾರ್ ಸೇರಿದಂತೆ ರಾಜ್ದದ ವಿವಿಧ ಭಾಗಗಳಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಸೋಮವಾರದಿಂದಲೇ ರಸ್ತೆ ಸಂಪರ್ಕ ಕಡಿತಗೊಂಡಿದೆ ಎಂದು ನಮ್ಮ ಬಾತ್ವೀದಾರರು ವರದಿ ಮಾಡಿದ್ದಾರೆ ಬಹುತೇಕ ನದಿಗಳು ಆಪಾಯದ ಮಟ್ಟ ಮೀರಿ ಹರಿಯುತ್ತಿವೆ

ರಾಜಧಾನಿಯ ಬಹುತೇಕ ಕಡೆ ಪ್ರವಾಹದ ಪರಿಸ್ಟಿತಿ ಎದುರಿಸುವಂತಾಗಿದೆ

ಕೇರಳದಲ್ಲಿ ಪ್ರವಾಪ ಪರಿಸ್ಥಿತಿ ತ್ಗಿದ್ದು ರಕ್ಷಣಾ ಕಾರ್ಯ ಅಂತಿಮ ಪಂತಕ್ಕೆ ಬಂದಿದೆ

ಹತ್ತು ಲಕ್ಷಕ್ಕೂ ಅಧಿಕ ಮಂದಿಗೆ ನಿರಾಶ್ರಿತರ ತಾಣಗಳಲ್ಲಿ ಆಶ್ರಯ ನೀಡಲಾಗಿದೆ ಪರಿಹಾರ ಕೇಂದ್ರಗಳಲ್ಲಿದ್ದ ಮಂದಿ ತಮ್ಮ ತಮ್ಮ ಮನೆಗಳಿಗೆ ತರೆಳುತ್ತಿದ್ದು ಸಾಂಕ್ರಾಮಿಕ ರೋಗದ ಭೀತಿಯ ಹಿನ್ನೆಲೆಯಲ್ಲಿ ಆರೋಗ್ವ ಇಲಾಖೆ ಅಗತ್ತ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುತ್ತಿದೆ ಸಂಜಾರ ಸ್ವಗಿತಗೊಂಡಿದ್ದ ರೈಲು ಬಸ್ ವಿಮಾನ ಸಂಜಾರ ಆರಂಭಿಸಲಾಗಿದೆ ಕೊಚ್ಚಿನ್ ಅಂತರಾಷ್ಟೀಯ ವಿಮಾನ ನಿಲ್ದಾಣದಿಂದ ಬರುವ ಭಾನುವಾರದಿಂದ ವಿಮಾನಯಾನ ಸಂಚಾರ ಮನಾರಾರಂಭವಾಗಲಿದೆ ದೇಶಾದ್ಯಂತ ಇರುವ ನದಿಗಳು ಹಾಗೂ ಜಿಲ್ಲೆಗಳಲ್ಲಿ ಮಾಜಿ ಪ್ರಧಾನಿ ಆಟಲ್ ಬಿಹಾರಿ ವಾಜಪೇಯಿ ಅವರ ಅಸ್ತಿ ವಿಸರ್ಜನೆ ಮತ್ತು ಯಾತ್ರೆ ನಡೆಸಲು ಬಿಜೆಪಿ ಉದ್ಲೇಶಿಸಿದೆ ದೆಹಲಿಯಲ್ಲಿಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಬಿಜೆಖ ಅಧ್ಯಕ್ಷ ಅಮಿತ್ ಷಾ ಚಿತಾ ಭಸ್ತವನ್ನು ಪಕ್ಷದ ಎಲ್ಲಾ ರಾಜ್ಯ ಘಟಕಗಳ ಅಧ್ಯಕ್ಷರಿಗೆ ಹಸ್ನಾಂತರಿಸಿದೆ ಈ ವೇಳೆ ಪಕ್ಷದ ಹಿರಿಯ ನಾಯಕ ಕೇಂದ್ರ ಗ್ರಹ ಸಚಿವ ರಾಜನಾಥ್ ಸಿಂಗ್ ಸುಷ್ನಾ ಸ್ವರಾಜ್ ಆಟಲ್ ಬಿಹಾರಿ ವಾಜಪೇಯಿ ಕುಟುಂಬದ ಸದಸ್ನರು ಉಪಸ್ತಿತರಿಸಿದರು ಭಾನುವಾರ ಕುಟುಂಬದ ಸದಸ್ನರು ಗಂಗಾನದಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಚಿತಾ ಭಸ್ನವನ್ನು ವಿಸರ್ಜಿಸಿದ್ದರು

ದೆಹಲಿಯ ಯಮುನಾ ನದಿಯ ದಡದಲ್ಲಿರುವ ರಾಷ್ಷೀಯ ಸ್ತ್ತಿ ಸ್ಥಳದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿತ್ತು

ಕಾಲೇಜು ಆವರಣದಲ್ಲಿ ಕುರುಕು ತಿಂಡಿ ನಿಷೇಧಿಸುವುದರಿಂದ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ವಿದ್ಯಾರ್ಥಿಗಳಿಗೆ ನೀಡಲು ಸಹಕಾರಿಯಾಗಲಿದೆ ಅಲ್ಲದೆ ವಿದ್ಗಾರ್ಥಿಗಳ ಜೀವನ ಶೈಲಿ ಸುಧಾರಿಸುವುದಲ್ಲದೆ ಆಧಿಕ ಬೊಜ್ಜು ಬರದಂತೆ ತಡೆಯಲು ನೆರವಾಗಲಿದೆ ಜೀವನ ಶೈಲಿ ಬದಲಾವಣೆಯಿಂದ ಬರಬಹುದಾದ ಕಾಯಿಲೆಗಳನ್ನು ತಡೆಗಟ್ಟಲು ಸಹಕಾರಿಯಾಗಲಿದೆ ಎಂದು ಹೇಳಿದೆ ಈ ಕುರಿತು ಕೇಂದ್ರ ಮಾನವ ಸಂಪನ್ನೂಲ ಸಚಿವಾಲಯ ಯುಜಿಸಿ ಮುಖಾಂತರ ಸುತ್ತೋಲೆ ಹೊರಡಿಸಿದ್ಲು ಶಾಲಾ ಕಾಲೇಜು ಆವರಣದಲ್ಲಿ ಕುರುಕು ತಿಂಡಿ ಮಾರಾಟ ನಿಷೇಧಿಸುವಂತೆ ಸೂಚಿಸಿದೆ ಅಮ್ ಅದ್ನಿ ಪಕ್ಷದ ನಾಯಕ ಆಶಿಷ್ ಕೇತನ್ ಎಎಪಿ ತ್ನಜಿಸಿದ್ದಾರೆ ಈ ಸಂಬಂಧ ಟ್ಷೀಟ್ ಮಾಡಿದ ಅವರು ಇನ್ನು ಮುಂದೆ ಸಕ್ರಿಯ ರಾಜಕಾರಣದಲ್ಲಿ ಇರುವುದಿಲ್ಲ ಸಂಪೂರ್ಣವಾಗಿ ವಕೀಲ ವ್ಯಕ್ತಿಯಲ್ಲಿ ಮುಂದುವರಿಯುವುದಾಗಿ ಹೇಳದ್ಗಾರೆ ಕೆಲ ದಿನಗಳ ಹಿಂದೆ ಅತಿತೋಷ್ ಎಎಪಿಗೆ ರಾಜೀನಾಮೆ ನೀಡಿದ್ದರು ಇಬ್ಬರ ರಾಜೀನಾಮೆಯನ್ನು ಪಕ್ಷದ ಮುಖ್ಯಸ್ನ ಅರವಿಂದ ಕೇಜ್ರವಾಲ್ ಇನ್ನು ಸ್ವೀಕರಿಸಿಲ್ಲ ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿ ವಿಪರೀತ ಮಳೆ ಮತ್ತು ಭೂಕುಸಿತ ಆತಂಕದಿಂದ ರಜೆ ನೀಡಲಾಗಿದ್ದ ಶಾಲೆ ಕಾಲೇಜುಗಳನ್ನು ನಾಳೆಯಿಂದ ಮತ್ತೆ ಆರಂಭಿಸಲು ಅಧಿಕಾರಿಗಳು ನಿರ್ಧರಿಸಿದ್ದಾರೆ

ಐದು ಸಾವಿರ ಶಾಲಾ ಪುಸ್ತಕಗಳ ವಿತರಣೆಗೆ ಕ್ರಮ ಕೈಗೊಳ್ಳಲಾಗಿದೆ ಬಸ್ ಸೇವೆಗಳನ್ನು ಯಥಾಸ್ತಿತಿಗೆ ತರಲು ಪ್ರಯತ್ಯಿಸಲಾಗುತ್ತಿದೆ ರಸ್ಗೆಗಳ ದುರಸ್ಗೆ ಆದ್ದತೆ ನೀಡುವಂತೆ ರಾಷ್ಷೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮತ್ತು ಪಂಜಾಯತ್ ಇಂಜನಿಯರಿಂಗ್ ಇಲಾಖೆಗೆ ಸೂಚಿಸಲಾಗಿದೆ ಮತ್ತೆ ಭೂಕುಸಿತದ ಸಾಧ್ವತೆ ಇರುವೆಡೆ ಕಟ್ಟೆಚ್ವರ ವಹಸಲಾಗಿದೆ ಎಂದು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಸಾ ರಾ ಮಹೇಶ್ ಮತ್ತು ಜಿಲ್ಲಾಧಿಕಾರಿ ಶ್ರೀವಿದ್ದಾ ಇಂದು ಮುಖ್ಯಮಂತ್ರಿ ಹೆಚ್

ಕುಮಾರಸ್ವಾಮಿ ಅವರಿಗೆ ಮಾಹಿತಿ ನೀಡಿದ್ದಾರೆ ಮುಖ್ಡಮಂತ್ರಿ ಹೆಚ್ ಡಿ ಕುಮಾರಸ್ವಾಮಿ ಅವರ ಆದೇಶಾನುಸಾರ ಕೊಡುಗು ಜಿಲ್ಲೆಯಲ್ಲಿ ಖಾಲಿ ಇರುವ ಎಲ್ಲ ಮನೆಗಳಲ್ಲೂ ಗೃಪರಕ್ಷಕ ದಳದ ಸಿಬ್ಲಂದಿಯನ್ನು ಕಾವಲು ಕರ್ತವ್ಲದ ಮೇಲೆ ನಿಯೋಜಿಸಲಾಗುವುದು ಭೂಕುಸಿತದ ಆತಂಕ ಕಡಿಮೆಯಾಗಿ ನಿವಾಸಿಗಳು ತಮ್ಮ ಮನೆಗಳಿಗೆ ಒಂದಿರುಗುವವರೆಗೂ ಕಳ್ಳತನವನ್ನು ತಪ್ಪಿಸುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗುತ್ತಿದೆ ಜಮ್ಮ ಕಾಶ್ಮೀರದ ಪಲ್ವಾಮದಲ್ಲಿ ಉಗ್ರರಿಂದ ಬಿಜೆಪಿಯ ಕಾರ್ಯಕರ್ತ ಶಬೀರ್ ಅಪಮದ್ ಭಟ್ ಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಷಾ ತೀವ್ರ ಕಂಬನಿ ಮಿಡಿದಿದ್ದಾರೆ ಈ ಸಂಬಂಧ ಸರಣಿ ಟ್ವೀಟ್ ಮಾಡಿರುವ ಅಮಿತ್ ಷಾ ಪಕ್ಷದ ಕಾರ್ಯಕರ್ತನ ಹತ್ಕೆ ವ್ಯರ್ಥವಾಗಲು ಬಿಡುವುದಿಲ್ಲ ಉಗ್ರರಿಗೆ ತಕ್ಕ ಪಾರ ಕಲಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಕಾಶ್ಮೀರದ ಯುವಕರು ಉತ್ತಮ ಭವಿಷ್ಠವನ್ನರಸಿ ಉದ್ದೋಗ ಕೈಗೊಳ್ಳುವುದನ್ನು ಯಾವುದೇ ಕಾರಣಕ್ಕೂ ಪ್ರಕ್ತೇಕತಾವಾದಿಗಳಿಂದ ತಡೆಯಲು ಸಾಧ್ಯವಿಲ್ಲ ದೀರ್ಘಾವಧಿಯ ಕಾಲ ಹಿಂಸಾಚಾರ ನಡೆಸಲು ಆಗದು ಎಂದಿರುವ ಅವರು ಇಡೀ ಪಕ್ಷ ಕಬೀರ್ ಅಹಮದ್ ಭಟ್ ಅವರ ಬೆಂಬಲಕ್ಕೆ ನಿಲ್ಲಲಿದೆ ಎಂದು ತಿಳಿಸಿದ್ದಾರೆ

ಈ ಮಧ್ಯೆ ಶ್ರೀನಗರದ ಐತಿಹಾಸಿಕ ಇದ್ಗಾ ಮೈದಾನದಲ್ಲಿ ಬಕ್ರೀದ್ ಅಂಗವಾಗಿ ಶುಭಾಷೆಯ ವಿನಿಮಯ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಉಂಟಾದ ಗಲಭೆಯಲ್ಲಿ ಭದ್ರತಾ ಸಿಬ್ಬಂದಿ ಮತ್ತು ಪ್ರತಿಭಟನಾಕಾರರ ನಡುವೆ ಕಲ್ಲು ತೂರಾಟ ನಡೆದಿದೆ ಕೇಂದ್ರದ ಮಾಜಿ ಸಚಿವ ಹಾಗೂ ಹಿರಿಯ ಕಾಂಗ್ರೆಸ್ ನಾಯಕ ಗುರುದಾಸ್ ಕಾಮತ್ ಇಂದು ಬೆಳಿಗ್ಗೆ ಪ್ಯದಯಾಘಾತದಿಂದ ದೆಹಲಿಯಲ್ಲಿ ನಿಧನರಾಗಿದ್ದಾರೆ

ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಗುರುದಾಸ್ ಕಾಮತ್ ನಿಧನಕ್ಕೆ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ಈ ಸಂಬಂಧ ಟ್ವೀಟ್ ಮಾಡಿರುವ ಅವರು ಗುರುದಾಸ್ ಕಾಮತ್ ಸೂಕ್ಷ್ಮ ಸ್ವಭಾವದ ರಾಜಕಾರಣಿ ಗೃಪ ಸಚಿವಾಲಯದ ರಾಜ್ಯ ಸಚಿವರಾಗಿ ಕೆಲಸ ಮಾಡಿದ್ದರು ಎಂದು ಹೇಳಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ಗಾಂಧಿ ಅವರೂ ಕೂಡ ಗುರುದಾಸ್ ಕಾಮತ್ ಅವರಿಗೆ ತೀವ್ರ ಸಂತಾಪ ಸೂಜಿಸಿದ್ದಾರೆ ಮಾಜಿ ರಾಷ್ಟಪತಿ ಪ್ರಣಬ್ಮುಖರ್ಜಿ ಮಾಜಿ ಪ್ರಧಾನಿ ಡಾ ಮನಮೋಹನ್ ಸಿಂಗ್ ಗುರುದಾಸ್ ನಿಧನಕ್ಕೆ ದಿಗ್ದಮೆ ವ್ಯಕ್ತಪಡಿಸಿದ್ದಾರೆ

ಮೃತಪಟ್ಟವರಲ್ಲಿ ಮೂವರು ಮರುಷರು ಹಾಗೂ ಒರ್ವ ಮಹಿಳೆ ಸೇರಿದ್ದಾರೆ ಗಾಯಗೊಂಡವರನ್ನು ಕೆಇಎಂ ಆಸ್ತತ್ರೆಗೆ ದಾಖಲು ಮಾಡಲಾಗಿದೆ

ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿರುವ ಈದ್ ಉಲ್ ಜುಹಾ ಪಬ್ಬವನ್ನು ದೇಶಾದ್ಯಂತ ಇಂದು ಧಾರ್ಮಿಕ ಶ್ರದ್ದಾಭಕ್ತಿಯಿಂದ ಆಚರಿಸಲಾಯಿತು ಮುಸ್ಲಿಂ ಬಾಂಧವರು ಈದ್ಗಾ ಮೈದಾನ ಮತ್ತು ಮಸೀದಿಗಳಲ್ಲಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ತೊಡಗುವ ಮೂಲಕ ಪರಸ್ವರ ಶುಭಾಷಯ ವಿನಿಮಯ ಮಾಡಿಕೊಂಡರು

ಈ ಪಂದ್ಯದ ಗೆಲುವಿನಿಂದಾಗಿ ಐದು ಪಂದ್ಯಗಳ ಸರಣಿ ಭಾರತ ತಂಡದ ಪಾಲಿಗೆ ಜೀವಂತವಾಗಿದೆ ಪಂದ್ಕದ ಐದನೇ ಹಾಗೂ ಅಂತಿಮ ದಿನವಾದ ಇಂದು ಭಾರತ ಗೆಲ್ಲಲು ಒಂದು ವಿಕೆಟ್ ಅಗತ್ಕವಿತ್ತು

ಭಾರತದ ಅಗ್ರ ಕ್ರಯಾಂಕಿತ ಮಹಿಳಾ ಆಟಗಾರ್ತಿ ಅಂಕಿತಾ ರೈನಾ ಮಹಿಳೆಯರ ಟೆನ್ನಿಸ್ ಸಿಂಗಲ್ಸ್ನಲ್ಲಿ ಸಮಿ ಪೈನಲ್ ಪ್ರವೇಶಿಸಿದ್ದು ಮತ್ತೊಂದು ಪ್ರಶಸ್ತಿಯ ಭರವಸೆ ಮೂಡಿಸಿದ್ದಾರೆ